ಇದರಿಂದ ಹೂಡಿಕೆದಾರರಿಗೆ ನಷ್ಪ ಆರ್ಬಿಐ ಟೀಕೆ

ಸೇನಾಪಡೆಗಳ ಉತ್ತರ ಕಮಾಂಡ್ನ ವರಿಷ್ಣ ಲೆಫ್ಟಿನೆಂಟ್ ಜನರಲ್ ರಣಬೀರ್ ಸಿಂಗ್

ಉತ್ತರ ಭಾರತದಲ್ಲಿ ತೀವ ಚಳಿ ದೆಹಲಿಯಲ್ಲಿ ದಟ್ಟ ಮಂಜಿನಿಂದ ಜನಜೀವನ ಬಾಧಿತ

ನಿನ್ನೆ ಆಕಾಶವಾಣಿಯ ಮೂಲಕ ಮಾಡಿದ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು ಖಗೋಳ ಶಾಸ್ತ್ರ ವಲಯದಲ್ಲಿ ಭಾರತ ದಾಪುಗಾಲಿಡುತ್ತಿದೆ ಈ ವಲಯದಲ್ಲಿ ಇಸ್ರೋ ಹಲವು ಮಹತ್ವದ ಯೋಜನೆಗಳನ್ನು ಕೈಗೊಂಡಿದೆ ಎಂದು ಹೇಳಿದರು ಖಗೋಳ ಶಾಸ್ತ್ರದಲ್ಲಿ ದೇಶದ ಪ್ರಾಚೀನ ಜ್ಞಾನಸಂಪತ್ತು ಹಾಗೂ ಈ ವಲಯದಲ್ಲಿ ಆಗುತ್ತಿರುವ ಆಧುನಿಕ ಸಾಧನೆಗಳ ಬಗ್ಗೆ ಅರಿಯಲು ನಾಗರಿಕರು ಆಸಕ್ತಿ ತೋರಬೇಕು ಎಂದು ಪ್ರಧಾನಿ ಮನವಿ ಮಾಡಿದರು ದೇಶದ ಯುವ ವಿಜ್ಞಾನಿಗಳು ದೇಶದ ವೈಜ್ಞಾನಿಕ ಇತಿಹಾಸವನ್ನು ತಿಳಿಯಲು ಮಾತ್ರ ಆಸಕ್ತಿ ತೋರುತ್ತಿಲ್ಲ ಖಗೋಳ ಶಾಸ್ತ್ರದ ಭವಿಷ್ಯದ ಬಗ್ಗೆ ಅತೀವ ಉತ್ಪಾಹವನ್ನು ಸಹ ಹೊಂದಿದ್ದಾರೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪದಿಸಿದರು ಕಳಪೆ ಪ್ರದರ್ಶನ ತೋರಿದ ಕಂಪೆನಿಗಳಿಗೆ ಕ್ರೆಡಿಟ್ ರೇಟಿಂಗ್ ಸಂಸ್ದೆಗಳು ಅನುಕೂಲ ಮಾಡಿಕೊಟ್ಟಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತೀವ್ರ ಅಸಮಾಧಾನ ವ್ಯಕ್ತಪದಿಸಿದೆ

ಮುಂಬೈನ ಶಾಸಕಾಂಗ ಸಭೆ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ

ಇದರಲ್ಲಿ ಕಾಂಗ್ರೆಸ್ನ ಲ ಕ್ಯಾಬಿನೆಟ್ ಸಚಿವರು ಮತ್ತು ಇಬ್ಬರು ಸಹಾಯಕ ಸಚಿವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ

ಹ್ಯಾಷ್ ಟ್ಯಾಗ್ ಇಂಡಿಯಾ ಸಪೋರ್ಟ್ಸ್ ಸಿಎಎ ಬಳಸುವ ಮೂಲಕ ಪೌರತ್ವ ತಿದ್ದುಪದಿ ಕಾಯ್ದೆಗೆ ಬೆಂಬಲ ವ್ಯಕ್ತಪಡಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ದೇಶದ ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ ಕಿರುಕುಳಕ್ಕೆ ಒಳಗಾಗಿರುವ ನಿರಾಶ್ರಿತರಿಗೆ ಪೌರತ್ವ ನೀಡುವುದು ಈ ಕಾಯ್ದೆಯ ಉದ್ದೇಶವೇ ಹೊರತು ದೇಶದ ಯಾರೊಬ್ಬರ ಪೌರತ್ವವನ್ನು ಕಸಿದುಕೊಳ್ಳುವುದಲ್ಲ ಎಂದು ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಪೌರತ್ವ ತಿದ್ದುಪದಿ ಕಾಯ್ದೆ ಕುರಿತಂತೆ ಸದ್ಗುರು ವಿವರಿಸಿರುವ ಅಂಶಗಳ ವಿದಿಯೋ ಲಿಂಕನ್ನು ಸಹ ಪ್ರಧಾನಮಂತ್ರಿಗಳು ತಮ್ಮ ಮತ್ತೊಂದು ಟ್ವೀಟ್ ಮೂಲಕ ಜನರೊಂದಿಗೆ ವಿನಿಮಯ ಮಾಡಿಕೊಂಡಿದ್ದಾರೆ ಸದ್ಗುರು ಅವರ ಈ ವಿಡಿಯೋ ತುಣುಕು ನಮ್ಮ ಸಹೋದರೆತೆಯ ಸಂಸ್ಕೃತಿಯನ್ನು ಅತ್ಯಂತ ಉಚಿತ ರೀತಿಯಲ್ಲಿ ವಿವರಿಸಿವೆ ಹಾಗೂ ಈ ಸಂದೇಶ ಐತಿಹಾಸಿಕ ಅಂಶಗಳನ್ನೂ ಸಹ ಒಳಗೊಂಡಿದೆ ಪಟ್ಟಬದ್ದ ಹಿತಾಸಕ್ತಿಗಳು ಪೌರತ್ವ ಕಾಯ್ದೆಯ ಬಗ್ಗೆ ಮಾಡುತ್ತಿರುವ ಅಪಪ್ರಚಾರ ನಿಲ್ಲಬೇಕು ಎಂದೂ ಸಹ ಸದ್ಗುರು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ ಎಂದು ನರೇಂದ್ರ ಮೋದಿ ವಿವರಿಸಿದ್ದಾರೆ ಈ ನಡುವೆ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸದಸ್ಯರು ನ್ಯೂಯಾರ್ಕ್ ಮಹಾನಗರದ ಹಲವೆಡೆ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಪೌರತ್ವ ತಿದ್ದುಪದಿ ಕಾಯ್ದೆಗೆ ತಮ್ಮ ಬೆಂಬಲ ವ್ಯಕ್ತಪದಿಸಿದ್ದಾರೆ ಇದು ಭಾರತ ಸರ್ಕಾರ ಕೈಗೊಂಡಿರುವ ಐತಿಹಾಸಿಕ ಕ್ರಮ ಎಂದು ಅವರು ಬಣ್ಣಿಸಿದ್ದಾರೆ ಅವರು ನಿನ್ನೆ ಟೈಮ್ಬ್ ಸ್ಕ್ಷೇರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೌರತ್ವ ಕಾಯ್ದೆ ಮತ್ತು ನರೇಂದ್ರ ಮೋದಿ ಸರ್ಕಾರಕ್ಕೆ ಬೆಂಬಲ ನೀದುವ ಫಲಕಗಳನ್ನು ಪ್ರದರ್ಶಿಸಿ ಘೋಷಣೆಗಳನ್ನು ಕೂಗಿದರು

ಪೋರ್ಟ್ಬ್ಲೇರ್ನ ಧ್ಯಜಾರೋಹಣ ಸ್ಥಳದಲ್ಲಿ ಉಪರಾಜ್ಯಪಾಲ ಅಡ್ಮಿರಲ್ ಡಿ

ಜೋಷಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಹಾಯಕ ಸಚಿವ ಅಶ್ವಿನ್ಕುಮಾರ್ ಚೌಬೆ ರಾಷ್ಟ ಧ್ವಜವನ್ನು ಹರಿಸಿದರು ಸುಭಾಷ್ ಮೇಳ ಸಮಿತಿ ಸ್ವರಾಜ್ದೀಪ್ಬೈಕ್ ರ್ಯಾಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಇಂದಿನ ದಿನ ಮಹಾನ್ ಭಾರತ ಸ್ವಾತಂತ್ರ ಸಂಗ್ರಾಮದ ಮತ್ತೊಂದು ಐತಿಹಾಸಿಕ ದಿನವಾಗಿದೆ

ಬಾರಾಮುಲ್ಲಾ ಜಿಲ್ಲೆಯ ಮುಂಚೂಣಿ ಚೆಕ್ ಪೋಸ್ಟ್ಗಳ ಅಧಿಕಾರಿಗಳು ಸದ್ಯದ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಈ ಇಬ್ಬರು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಗಡಿ ಸಮೀಪದ ಸಣ್ಣ ಗ್ರಾಮಗಳ ಜನರ ಜೀವನಮಟ್ಟ ಸುಧಾರಣೆಗೆ ಕೈಗೊಳ್ಳಲಾಗುತ್ತಿರುವ ಹಲವು ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿಯನ್ನು ಸಹ ಪರಾಮರ್ಶಿಸಲಾಯಿತು ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ಗಡಿ ನಿಯಂತ್ರಣ ರೇಖೆಯ ಸಮೀಪ ಸೇನಾಪಡೆಯ ಸಿಬ್ಬಂದಿ ನಿನ್ನೆ ಸುಧಾರಿತ ಸ್ಪೋಟಕ ಉಪಕರಣವನ್ನು ಪತ್ತೆಹಚ್ಚಿ ಅದನ್ನು ನಿಷ್ಕಿ ಯಗೊಳಿಸುವ ಮೂಲಕ ದೊಡ್ಡ ದುರಂತವನ್ನು ತಪ್ಪಿಸಿದ್ದಾರೆ ಕೇರಿ ವಲಯದಲ್ಲಿ ಗದಿನಿಯಂತ್ರಣ ರೇಖೆಯ ಸಮೀಪ ಸೇನಾಪಡೆಗಳು ಇದನ್ನು ಪತ್ತೆಹಚ್ಚಿದ ಕೂಡಲೆ ಬಾಂಬ್ ನಿಷ್ಕಿ ಯದಳಕ್ಕೆ ಮಾಹಿತಿ ರವಾನಿಸಲಾಯಿತು ಸೇನಾ ಯೋಧರಿಗೆ ಜೀವ ಬೆದರಿಕೆ ಒಡ್ಡಲು ಈ ಉಪಕರಣವನ್ನು ಬಳಸಿರುವ ಸಾಧ್ಯತೆ ಇದೆ ಎಂದು ರಕ್ಷಣಾ ಇಲಾಖೆಯ ಮೂಲಗಳು ತಿಳಿಸಿವೆ

ಹರಿಯಾಣ ಸರ್ಕಾರ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಎರಡು ದಿನ ರಜೆ ನೀಡಿದೆ ಈ ಪ್ರದೇಶದಲ್ಲಿ ರಸ್ತೆ ಸಂಚಾರ ಹಾಗೂ ರೈಲು ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ

ಇದು ಸಾಮಾನ್ಯವಾಗಿ ಡಿಸೆಂಬರ್ನ ಈ ದಿನಗಳಲ್ಲಿ ಇರುವುದಕ್ಕಿಂತ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಕದಿಮೆ ತಾಪಮಾನವಾಗಿದೆ ಇಂದು ಬೆಳಿಗ್ಗೆ ದೆಹಲಿಯಲ್ಲಿ ದಟ್ಟ ಮಂಜು ಕವಿದಿತ್ತು ಜಮ್ಮು ಕಾಶ್ವೀರದ ಶ್ರೀನಗರದಲ್ಲೂ ದಾಖಲೆ ಮಟ್ಟದಲ್ಲಿ ತಾಪಮಾನ ಕುಸಿದಿದೆ ನಿನ್ನೆ ರಾತ್ರಿ ಅಲ್ಲಿ ಈ ಚಳಿಗಾಲದ ಅತ್ಯಂತ ಕದಿಮೆ ತಾಪಮಾನ ದಾಖಲಾಗಿತ್ತು ಪ್ರಸಿದ್ದ ದಾಲ್ ಸರೋವರ ಹೆಪ್ಪುಗಟ್ಟಿದೆ ಕಾಶ್ಮೀರ ಕಣಿವೆಯಲ್ಲಿ ಇನ್ನೂ ಎರಡು ದಿನ ಮಳೆ ಮತ್ತು ಹಿಮ ಬೀಳುವ ಸಾಧ್ಯತೆ ಇರುವುದಾಗಿ ಹವಾಮಾನ ಇಲಾಖೆ ಮುನ್ಪೂಚನೆ ನೀಡಿದೆ ಹಿಮಾಚಲ ಪ್ರದೇಶದಲ್ಲಿ ವಿಪರೀತ ಶೀತಗಾಳಿಯ ಪರಿಸ್ಥಿತಿ ಮುಂದುವರೆಯುತ್ತಿದೆ ರಾಜಸ್ಥಾನದಲ್ಲಿ ತೀವ್ರಚಳಿ ಮತ್ತು ದಟ್ಟ ಮಂಜಿನಿಂದ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಜನಜೀವನ ಅಸ್ಲದ್ಯಸ್ತವಾಗಿದೆ ಮಧ್ಯಪ್ರದೇಶದಲ್ಲಿ ಕೂಡ ತೀವ್ರಚಳಿಯ ಪರಿಸ್ಡಿತಿ ಇದ್ದು ಉತ್ತರ ದಿಕ್ಕಿನಿಂದ ಶೀತಗಾಳಿ ಮುಂದುವರದಿರುವ ಹಿನ್ನೆಲೆಯಲ್ಲಿ ಇನ್ನೂ ಕೆಲವು ದಿನ ಇದೇ ಹವಾಮಾನ ಮುಂದುವರೆಯುವುದೆಂದು ಮಾಹಿತಿ ನೀಡಲಾಗಿದೆ

ಅವರು ಹೋಗುತ್ತಿದ್ದ ವಾಹನ ರಸ್ತೆಯಿಂದ ಉರುಳಿ ಪಕ್ಷದ ಖೇರ್ಲಿ ಕಾಲುವೆಗೆ ಬಿದ್ದು ಈ ಅವಘಡ ಸಂಭವಿಸಿದೆ ವಾಹನದಲ್ಲಿದ್ದ ಇನ್ನೂ ಐವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ದಟ್ಟವಾಗಿ ಕವಿದಿದ್ದ ಮಂಜಿನಿಂದ ರಸ್ತೆ ಕಾಣದೆ ಈ ದುರಂತ ಸಂಭವಿಸಿರಬಹುದು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ

ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ